ಜೈಪುರದ ಐತಿಹಾಸಿಕ ಆಲ್ಲರ್ಟ್ ಸ್ನಾರಕ ವಸ್ತುಸಂಗ್ರಹಾಲಯ ಸಭಾಂಗಣದಲ್ಲಿ ರಾಜ್ಲಪಾಲ ಕಲ್ಲಾಣ್ಸಿಂಗ್ ಶ್ರತಿಜ್ವಾವಿಧಿ ಬೋಧಿಸಲಿದ್ದಾರೆ ಯುವ ನಾಯಕ ಸಚಿನ್ ಪ್ನೆಲಟ್ ಉಪ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ

ಸಚನ್ ಪೈಲಟ್ ಇದೇ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸುತ್ತಿದ್ದಾರೆ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ಸಿಂಗ್ ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ಭಾಗವಹಿಸಲಿದ್ದಾರೆ

ಶಾಸಕಾಂಗ ಪಕ್ಷದ ನಾಯಕರಾಗಿ ಚುನಾಯಿತರಾದ ನಂತರ ಭೂಪೇಶ್ ಅವರು ಸರ್ಕಾರ ರಚಿಸಲು ರಾಜ್ಯಪಾಲರಿಗೆ ಪತ್ರ ರವಾನಿಸಿದ್ದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಹಾಗೂ ಶಾಸಕರೊಂದಿಗೆ ನಾಲ್ಕು ದಿನಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ ನಂತರ ಕಾಂಗ್ರೆಸ್ ವೀಕ್ಷಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಭೂಪೇಶ್ ಬಫೇಲ್ ಅವರ ಹೆಸರನ್ನು ಪ್ರಕಟಿಸಿದರು ಅವಿಭಜಿತ ಮಧ್ಯಪ್ರದೇತ ಆಡಳಿತಾವಧಿಯಲ್ಲಿ ಸಚಿವರಾಗಿದ್ದ ಬಫೇಲ್ ನಂತರ ಛತ್ತೀಸ್ಗಢ್ನಲ್ಲಿ ಕಾಂಗ್ರೆಸ್ ಆಡಳಿತಾವಧಿಯಲ್ಲೂ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು ಚುನಾವಣೆ ಪ್ರಣಾಳಿಕೆಯಲ್ಲಿ ರೈತರ ಸಾಲಮನ್ನಾ ಮಾಡುವುದಾಗಿ ಪಕ್ಷ ನೀಡಿರುವ ಭರವಸೆ ಈಡೇರಿಸುವುದೇ ತಮ್ಮ ಪ್ರಥಮ ಆದ್ಯತೆ ಎಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ನೇಮಕಗೊಂಡಿರುವ ಬಫೇಲ್ ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ರಾಜ್ಯದ ಮೂರನೇ ಮುಖ್ಯಮಂತ್ರಿಯಾಗಿ ಬಫೇಲ್ ಪದಗ್ರಪಣ ಮಾಡಲಿದ್ದು ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ಸಿಂಗ್ ಕಾಂಗ್ರೆಸ್ ನಾಯಕಿ ಸೋನಿಯಾಗಾಂಧಿ ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ

ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಿನ್ನೆ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ದೇಶದಲ್ಲಿ ಅತಿ ದೀರ್ಘಕಾಲ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ತಾನು ಕಾನೂನಿಗಿಂತಲೂ ಮತ್ತು ದೇಶಕ್ಕಿಂತಲೂ ಹೆಚ್ಚು ಎಂದು ಭಾವಿಸಿದೆ ತನ್ನ ದಾರಿಗೆ ಅಡ್ಡಿಯಾಗುವ ಯಾವುದೇ ಸಂಸ್ಥೆಯನ್ನು ದುರ್ಬಲಗೊಳಿಸಲು ಬಯಸುತ್ತದೆ ಎಂದು ಆರೋಪಿಸಿದ್ದಾರೆ

ಕುಂಭಮೇಳ ನಿಯಂತ್ರಣ ಕೇಂದ್ರವನ್ನು ಉದ್ಘಾಟಿಸಿದರು

ಕುಂಭಮೇಳದ ಹಿನ್ನೆಲೆಯಲ್ಲಿ ಗಂಗಾ ನದಿ ಮತ್ತು ನದಿಘಟ್ಟಗಳ ಸ್ವಚ್ಛತಾ ಕಾಮಗಾರಿಗಳಗೂ ಪ್ರಧಾನಮಂತ್ರಿ ಚಾಲನೆ ನೀಡಿದರು ಇದಲ್ಲದೆ ಪ್ರಯಾಗ್ರಾಜ್ನ ಬಾಮ್ರೂಲಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಮಂತ್ರಿ ಉದ್ಘಾಟಿಸಿದರು

ಬಳಿಕ ಮಾತನಾಡಿದ ಅವರು ರಾಯ್ಬರೇಲಿ ಕಾರ್ಖಾನೆಯನ್ನು ರೈಲು ಬೋಗಿ ತಯಾರಿಕಾ ವಲಯದಲ್ಲಿ ಜಾಗತಿಕ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು

ರಫೇಲ್ ಪ್ರಕರಣ ಕುರಿತು ಕಾಂಗ್ರೆಸ್ ವೈಯಕ್ತಿಕ ಉದ್ದೇಶಗಳಗಾಗಿ ಸುಳ್ಳು ಸುದ್ದಿ ಪರಡುತ್ತಿದೆ ಹಾಗೂ ದೇಶದ ಹಿತಾಸಕ್ತಿಯೊಂದಿಗೆ ರಾಜೀ ಮಾಡಿಕೊಳ್ಳಲು ಯತ್ನಿಸಿದೆ ಎಂದು ಪ್ರಧಾನಿ ಟೀಕಿಸಿದರು

ಘಟನೆ ಬಗ್ಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತೀವ್ರ ದಿಗ್ದಮೆ ವ್ಯಕ್ತಪಡಿಸಿದ್ದು ಸೂಕ್ತ ಚಿಕಿತ್ಸೆ ಮತ್ತು ಪರಿಹಾರ ಕಾರ್ಯ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಘಟನೆಯ ಬಗ್ಗೆ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ದುಃಖ ವ್ಯಕ್ತಪಡಿಸಿದ್ದು ಗಾಯಾಳುಗಳು ಬೇಗನೆ ಗುಣಮುಖರಾಗುವಂತೆ ಹಾರೈಸಿದ್ದಾರೆ

ಐ ಆರ್ ದಾಖಲಾಗಿದೆ

ಭಾರತಕ್ಕೆ ಮೂರು ದಿನಗಳ ಭೇಟಗಾಗಿ ಇಬ್ರಾಹಿಂ ಮೊಹಮ್ಮದ್ ಸೋಲಿ ನಿನ್ನೆ ದೆಹಲಿಗೆ ಆಗಮಿಸಿದರು ಎರಡೂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯ ಕುರಿತು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದು ವಿವಿಧ ಒಡಂಬಡಿಕೆಗಳಿಗೆ ಸಹಿ ಬೀಳುವ ನಿರೀಕ್ಷೆಯಿದೆ ಭಾರತ ಮಾಲ್ಡೀವ್ಗೆ ದ್ವೀಪ ರಾಷ್ಟದ ಅತಿದೊಡ್ಡ ಅಭಿವೃದ್ಧಿ ಪಾಲುದಾರ ರಾಷ್ಟವಾಗಿದ್ದು

ವೆಂಕಯ್ಲನಾಯ್ಡು ಕರೆ ನೀಡಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನೀತಿ ಆಯೋಗ ಆಯೋಜಿಸಿದ್ದ ಮಹಿಳಾ ಸಬಲೀಕರಣ ಸಮಾವೇಶದಲ್ಲಿ ಸಂಸತ್ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಒದಗಿಸಲು ಈ ವಿಧೇಯಕ ಸಂಸತ್ನಲ್ಲಿ ಅಂಗೀಕಾರಗೊಳ್ಳಬೇಕಿದೆ ಈಗಾಗಲೇ ಪಂಚಾಯತ್ ಮತ್ತು ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಒದಗಿಸಿರುವುದು ಯಶಸ್ವಿಯಾಗಿದೆ ಎಂದರು ಮಹಿಳೆಯರಿಗೆ ವೇತನದಲ್ಲಿ ತಾರತಮ್ಮ ವಿವಿಧ ವೃತ್ತಿಗಳಲ್ಲಿ ಅವಕಾಶ ವಂಚನೆ ಮುಂತಾದ ತಾರತಮ್ಮ ಕೊನೆಗೊಳ್ಳಬೇಕಿದೆ ಎಂದು ಅವರು ಹೇಳಿದರು ನವದೆಹಲಿಯಲ್ಲಿ ನಿನ್ನೆ ನಡೆದ ವತನ್ ಕೋ ಜಾನೋ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹಸಚಿವ ರಾಜನಾಥ್ಸಿಂಗ್ ಜಮ್ನು ಮತ್ತು ಕಾಶ್ಮೀರದ ಮಕ್ಕಳೊಂದಿಗೆ ಸಂವಾದ ನಡೆಸಿದರು ಸಿಬ್ಬಂದಿ ಆಡಳಿತ ಖಾತೆ ರಾಜ್ಯ ಸಚಿವ ಡಾ

ದೇಶದ ಹಲವು ಭಾಗಗಳಲ್ಲಿನ ಸಂಸ್ಕತಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಬಗ್ಗೆ ಜಮ್ಮ ಮತ್ತು ಕಾಶ್ಮೀರದ ಯುವಜನರು ಹಾಗೂ ಮಕ್ಕಳಗೆ ಜಾಗೃತಿ ಮೂಡಿಸಲು ಗೃಹಸಚಿವಾಲಯ ಈ ಕಾರ್ಕ್ರಮ ಆಯೋಜಿಸಿತ್ತು

ಭಯೋತ್ಪಾದನೆಯ ಹೊಡೆತಕ್ಕೆ ಸಿಲುಕಿದ ಹಾಗೂ ದುರ್ಬಲ ಸಮಾಜದ ಮಕ್ಕಳನ್ನು ಉದ್ದೇಶಿಸಿ ಈ ಕಾರ್ಕ್ರಮ ಆಯೋಜೆಲಾಗಿದೆ ಇತ್ತೀಚೆಗೆ ತಮ್ಮ ಕ್ರಿಕೆಟ್ ವೃತ್ತಿ ಬದುಕಿಗೆ ವಿದಾಯ ಹೇಳಿದ ಗೌತಮ್ ಗಂಭೀರ್ ಅವರು ಕ್ರೀಡೆಗೆ ನೀಡಿದ ಅಮೋಘ ಸೇವೆ ಹಾಗು ಸಾಮಾಜಿಕ ಚಟುವಟಿಕೆಗಳನ್ನು ಪ್ರಧಾನಮಂತ್ರಿ ನರೇಂದ್ರಮೋದಿ ಶ್ಲಾಘಿಸಿದ್ದಾರೆ ಪ್ರಧಾನಮಂತ್ರಿ ಬರೆದಿರುವ ಪತ್ರವನ್ನು ಗೌತಮ್ ಗಂಭೀರ್ ನಿನ್ನೆ ಟ್ಟಟರ್ನಲ್ಲಿ ಮೋಸ್ಟ್ ಮಾಡಿದ್ದಾರೆ ನರೇಂದ್ರಮೋದಿ ಅವರ ತ್ಲಾಘನೆಗೆ ಧನ್ವವಾದ ಅರ್ಪಿಸಿರುವ ಗೌತಮ್ ಗಂಭೀರ್ ಈ ದೇಶದ ಜನರ ಪ್ರೀತಿ ಹಾಗು ಬೆಂಬಲವಿಲ್ಲದಿದ್ದರೆ ಈ ಸಾಧನೆ ಸಾಧ್ಯವಾಗುತ್ತಿರಲಿಲ್ಲ ಎಂದು ಸ್ನರಿಸಿದ್ದಾರೆ ದೇಶದ ಐಕ್ಕತೆ ಹಾಗು ಸಮಗ್ರತೆ ಸೇರಿದಂತೆ ಯಾವುದೇ ವಿಷಯಗಳ ಬಗ್ಗೆ ಗೌತಮ್ ಗಂಭೀರ್ ತೋರುತ್ತಿದ್ದ ಸಕರಾತ್ಮಕ ಪ್ರತಿಕ್ರಿಯೆ ಹಾಗು ಸರಳತೆಯೇ ಎಲ್ಲಾ ಸಮುದಾಯಗಳ ಜನರ ಪ್ರೀತಿಗೆ ಗಂಭೀರ್ ಭಾಜನರಾಗಲು ಕಾರಣ ಎಂದು ಪ್ರಧಾನಮಂತ್ರಿ ಪ್ರಶಂಸಿಸಿದ್ದಾರೆ